ಸುನೀಲ್ ಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಮೆಟ್ರೋ ನಿಲ್ದಾಣಕ್ಕೆ ಖಾಸಗಿ ಹಾಗೂ ಕೈಗಾರಿಕಾ ಭದ್ರತಾ ಪಡೆ ಭದ್ರತೆ ಒದಗಿಸುತ್ತಿದೆ ಇದರೊಂದಿಗೆ ನಗರ ಪೊಲೀಸರು ಕೂದ ಮೆಟ್ರೋ ಪ್ರಯಾಣಿಕರ ಸುರಕ್ಷತೆಗೆ ಗಮನ ಹರಿಸುತ್ತಿದ್ದಾರೆ ಮೂರು ಪಾಳಿಯಲ್ಲಿ ಭದ್ರತಾ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಮೆಟ್ರೋ ನಿಲ್ದಾಣದಲ್ಲಿ ನಿನ್ನೆ ಕಂಡುಬಂದ ಅನುಮಾನಾಸ್ವದ ವ್ಯಕ್ತಿಯ ಬಗ್ಗೆ ಇದುವರೆಗೆ ಸುಳಿವು ಸಿಕ್ಕಿಲ್ಲ ಆದಷ್ಟು ಬೇಗ ಅತನನ್ನು ಪತ್ತೆ ಹಚ್ಚಲಾಗುವುದು ಆತನಲ್ಲಿ ಶಸ್ತ್ರಾಸ್ತ್ರ ಇತ್ತು ಎಂಬುದು ಸುಳ್ಳು ಇವೆಲ್ಲಾ ಕೇವಲ ವದಂತಿಗಳಾಗಿವೆ ವ್ಯಕ್ತಿ ಧರಿಸುವ ವಸ್ತ್ರದ ಆಧಾರದಲ್ಲಿ ಅವರ ಮೇಲೆ ಅನುಮಾನ ಪಡುವುದು ಸರಿಯಲ್ಲ ಎಂದು ಹೇಳಿದರು

ಬೆಂಗಳೂರಿನಲ್ಲಿಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜಿಸಿದ್ದ

ನಮ್ಮಲ್ಲಿ ಮಾನವೀಯತೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು ನೈಸರ್ಗಿಕ ವಿಕೋಪ ಉಂಟಾದಾಗ ಪರಿಹಾರ ಕಾರ್ಯಾಚರಣೆ ಕೈಗೊಳ್ಳಲು ಸರ್ಕಾರದ ಸಿಬ್ಬಂದಿ ವಿಶೇಷ ತಂಡಗಳನ್ನು ಅವಲಂಬಿಸುತ್ತೇವೆ ಆದರೆ ಜನರೇ ವಿಕೋಪ ಪರಿಹಾರದ ಬಗ್ಗೆ ಅರಿತುಕೊಳ್ಳಬೇಕು ರೆಡ್ ಕ್ರಾಸ್ ನಿಂದ ಈ ಕುರಿತು ಕೋರ್ಸ್ ಆರಂಭಿಸಿ ತರಬೇತಿ ನೀಡಬೇಕು ಎಂದು ಸಲಹೆ ನೀಡಿದರು

ವಿಶ್ವದ ಮೊದಲ ಹಾಗೂ ಎರಡನೆ ಯುದ್ದದಲ್ಲಿ ಸೈನಿಕರ ಜೀವ ಕಾಪಾಡಲು ಅಹೋರಾತ್ರಿ ರೆಡ್ ಕ್ರಾಸ್ ಶ್ರಮಿಸಿತು ತನ್ನ ಸೇವಾ ಕಾರ್ಯಗಳಿಂದ ಮೂರು ಬಾರಿ ನೋಬಲ್ ಶಾಂತಿ ಪುರಸ್ಕಾರ ಪಡೆದ ಹೆಮ್ಮೆಯ ಸಂಸ್ದೆ ರೆಡ್ ಕ್ರಾಸ್ ಆಗಿದೆ ಎಂದು ನುಡಿದರು

ಆರ್ ಸಿಂಧ್ಯ ತಿಳಿಸಿದ್ದಾರೆ ದೊಡ್ಡಬಳ್ಳಾಪುರದ ಅನಿಬೆಸೆಂಟ್ ಪಾರ್ಕ್ನಲ್ಲಿ ನಡೆಯುತ್ತಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ವಯಂ ಸೇವಕರ ಶಿಬಿರದಲ್ಲಿ ಮಾತನಾದಿದ ಅವರು

ಸ್ಕೌಟ್ಸ್ ಮತ್ತು ಗೈಡ್ಸ್ಗೆ ರಾಜ್ಯ ಸರ್ಕಾರ ಸಹಕಾರ ನೀಡಿದ್ದು

ಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯದ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಯೋಜಕರನ್ನು ನೇಮಕ ಮಾಡಲಾಗಿದೆ

ಆ ಮೂಲಕ ಮೈಸೂರು ವಿಶ್ವವಿದ್ಯಾಲಯದ ಹೆಮ್ಮೆಗೆ ಮತ್ತೊಂದು ಗರಿ ಮೂಡಿದಂತಾಗಿದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದ ವಿಜ್ಞಾನ ಸಂಶೋಧನಾ ಪ್ರಕಾಶನ ಸಂಸ್ಥೆಯಾಗಿರುವ ಸೆಲ್ ಪ್ರೆಸ್ ಪ್ರಕಾಶನ ಸಂಸ್ಥೆಯು ಐಸೈನ್ಸ್ ಎಂಬ ನಿಯತ ಕಾಲಿಕೆಯನ್ನು ಪ್ರಕಟಿಸುತ್ತದೆ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಪೈಕಿ ಮೈಸೂರು ವಿಶ್ವವಿದ್ಯಾಲಯದ ಲೇಖನ ಐಸೈನ್ಸ್ ನಿಯತಕಾಲಿಕೆಯಲ್ಲಿ ಪ್ರಕಟಿಸಿದ ಹೆಮ್ಮೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲುತ್ತದೆ ಸಂಶೋಧನಾ ವಿಷಯವನ್ನು ಮಂಡಿಸಲು ಐಸೈನ್ಸ್ ನಿಂದ ಸ್ವತಃ ಪ್ರೊಥೆಸರ್ ಕೆ

ಇದು ಮಾನವನ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳನ್ನು ವಿವಿಧ ಅಂಗಗಳಿಗೆ ಪ್ರಸರಣ ಮಾಡುತ್ತದೆ ಈ ಸಂಶೋಧನ ಲೇಖನವು ಕ್ಯಾನ್ಸರ್ ಪ್ರಸರಣದಲ್ಲಿ ಹೆಪಾರನೇಸ್ ಕಿಣ್ವದ ಪಾತ್ರವನ್ನು ಸಮಗ್ರವಾಗಿ ಚರ್ಚಿಸುತ್ತದೆ ಮತ್ತು ಪ್ರಪಂಚದ ಸಂಶೋಧಕರಿಗೆ ಕ್ಯಾನ್ಸರ್ ವಿರುದ್ದ ಹೆಪಾರಾನೇಸ್ ಅನ್ನು ಗುರಿಯಾಗಿಟ್ಟುಕೊಂದು ಹೊಸ ಔಷಧಿಗಳನ್ನು ವಿನ್ಯಾಸಗೊಳಿಸಲು ಒಳನೋಟವನ್ನು ಒದಗಿಸುತ್ತದೆ

ಸಬಿಹಾ ವಿದ್ಯಾರ್ಥಿನಿಯರಿಗೆ ಕರೆ ನೀಡಿದ್ದಾರೆ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದ ನಾಯಕತ್ವ ಹಾಗೂ ಮನೋಲ್ಲಾಸ ತರಬೇತಿ ಶಿಬಿರವನ್ನು ಉದ್ವಾಟಿಸಿ ಅವರು ಮಾತನಾಡಿದರು